ಪ್ರತಿಯೊಂದು ಮತೆಎಣಿಕೆ ಕೇಂದ್ರದ ಬಳಿಯೂ ಕೇಂದ್ರೀಯ ಅರೆ ಸೇನಾಪಡೆಗಳ ಯೋಧರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ

ಪೌರತ್ವ ತಿದ್ದುಪದಿ ಕಾಯ್ದೆಯಿಂದ ಯಾವುದೇ ಧರ್ಮ ಅಥವಾ ಯಾವುದೇ ಪ್ರದೇಶದ ಯಾವುದೇ ನಾಗರಿಕನ ಮೇಲೂ ಪ್ರತಿಕೂಲ ಪರಿಣಾಮವಾಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ ಜತೆಗೆ ಕಾಯ್ದೆಯ ಬಗ್ಗೆ ತಪ್ಪು ಮಾಹಿತಿ ನೀದಿ ಜನರನ್ನು ದಾರಿ ತಪ್ಪಿಸಬಾರದು ಎಂದು ಕೂಡ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದೆ

ಪೌರತ್ವ ಸಾಬೀತುಪದಿಸುವ ದಾಖಲೆಗಳನ್ನು ಈಗ ಸಂಗ್ರಹಿಸಬೇಕು ಇಲ್ಲದಿದ್ದರೇ ಗಡೀಪಾರು ಮಾಡಲಾಗುತ್ತದೆ ಎಂಬುದು ಸದ್ಯದ ಕಟ್ಟುಕತೆಯಾಗಿದೆ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫಘಾನಿಸ್ತಾನ ಸೇರಿದಂತೆ ಮೂರು ರಾಷ್ಟಗಳ ಅಲ್ಪಸಂಖ್ಯಾತರಿಗೆ ಮಾತ್ರ ಪೌರತ್ವ ತಿದ್ದುಪದಿ ಕಾಯ್ದೆಯು ಅನ್ವಯವಾಗಲಿದೆ ರಾಷ್ಟವ್ಯಾಪಿ ಯಾವುದೇ ಎನ್ಆರ್ಸಿಯನ್ನು ಫೋಷಿಸಿಲ್ಲ ಎಂದು ಕೇಂದ್ರ ಸ್ಪಷ್ವಪದಿಸಿದೆ ಅದನ್ನು ಫೋಷಿಸಿದಾಗಲೆಲ್ಲಾ ಯಾವುದೇ ಭಾರತೀಯ ನಾಗರಿಕರು ಯಾವುದೇ ರೀತಿಯ ಕಿರುಕುಳಕ್ಕೆ ಒಳಗಾಗದ ರೀತಿಯಲ್ಲಿ ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ರೂಪಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ಹೇಳಿದೆ

ಸಮಾಚಾರ ಮತ್ತು ಪ್ರಸಾರ ಖಾತೆಯ ಸಚಿವ ಪ್ರಕಾಶ್ ಜಾವಡೇಕರ್ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಈ ಬಾರಿ ಗುಜರಾತಿ ಚಿತ್ರ ಹೆಲ್ಲಾರೊ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಪಡೆದುಕೊಂಡಿತು ಬಾಲಿವುಡ್ ನಟರಾದ ಆಯುಷ್ಮಾನ್ ಖುರಾನಾ ಮತ್ತು ವಿಕಿ ಕೌಶಲ್ಗೆ ಅತ್ಯುತ್ತಮ ನಟ ಪ್ರಶಸಿ ದೊರೆತಿದೆ ತೆಲುಗು ಭಾಷೆಯ ಮಹಾನಟಿ ಚಿತ್ರದಲ್ಲಿ ದಕ್ಷಿಣ ಭಾರತದ ಜನಪ್ರಿಯ ನಟಿಯಾಗಿದ್ದ ಸಾವಿತ್ರಿ ಅವರ ಪಾತ್ರವನ್ನು ಅದ್ಬುತವಾಗಿ ಬಿಂಬಿಸಿದ ಕೀರ್ತಿ ಸುರೇಶ್ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಆದಿತ್ಯಧರ್ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಸಂದಿದೆ ಸನ್ರೈಸ್ ಮತ್ತು ಸಿಕ್ರೆಟ್ ಲೈಫ್ ಆಫ್ ಫ್ರಾಗ್ಸ್ ಚಿತ್ರಗಳಿಗೆ ಅತ್ಯುತ್ತಮ ನಾನ್ ಫೀಚರ್ ಫಿಲ್ಮ್ ಪ್ರಶಸ್ತಿ ನೀಡಲಾಯಿತು ಉತ್ತರಾಖಂಡ್ ರಾಜ್ಯಕ್ಕೆ ಜನಪ್ರಿಯ ಚಿತ್ರೀಕರಣ ತಾಣ ಪ್ರಶಸ್ತಿ ನೀಡಲಾಯಿತು ಪೌರತ್ವ ತಿದ್ದುಪದಿ ಕಾಯ್ದೆ ಬೆಂಬಲಿಸಿ ಬಿಜೆಪಿ ಕೋಲ್ಕೊತಾದಲ್ಲಿಂದು ಅಭಿನಂದನ್ ಜಾತ್ರಾ ಹಮ್ಮಿಕೊಂಡಿದೆ ಈ ಆಭಿಯಾನವನ್ನು ಪಕ್ಷದ ರಾಷ್ಟೀಯ ಕಾರ್ಯಕಾರಿ ಅಧ್ಯಕ್ಷ ಜೆ

ನಡ್ಡಾ ಮುನ್ನಡೆಸಲಿದ್ದಾರೆ ಹೊಸ ಕಾಯ್ದೆ ಬೆಂಬಲಿಸಿ ಬಿಜೆಪಿ ದೊದ್ದ ಪ್ರಮಾಣದಲ್ಲಿ ಸಂವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಹೊಸ ಕಾನೂನು ಜಾರಿಗೊಳಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅಭಿನಂದನೆ ಸಲ್ಲಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಮಧ್ಯೆ ಪೌರತ್ವ ತಿದ್ದುಪದಿ ಕಾಯ್ದೆ ವಿರೋಧಿಸಿ ಆಡಳಿತರೂಧ ತ್ಪಣಮೂಲ ಕಾಂಗ್ರೆಸ್ ಸಹ ಕೋಲ್ಕೊತಾದಲ್ಲಿಂದು ಪ್ರತಿಭಾಟನಾ ರ್ಯಾಲಿ ಹಮ್ಮಿಕೊಂಡಿದೆ

ವಿತ್ತಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಇಲಾಖೆಯ ಕಾರ್ಯದರ್ಶಿ ಅರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಆದಾಯ ಕಾರ್ಯದರ್ಶಿ ವಾಣಿಜ್ಯ ಕಾರ್ಯದರ್ಶಿ ಹಾಗೂ ಪ್ರವಾಸೋದ್ಯಮ ಕಾರ್ಯದರ್ಶಿಗಳು ಸಭೆಯಲ್ಲಿ ಭಾಗವಹಿಸಿದ್ದಾರೆ ತಮಿಳುನಾದಿನಲ್ಲಿ ಪೌರತ್ವ ತಿದ್ದುಪದಿ ಕಾಯ್ದೆ ವಿರೋಧಿಸಿ ಡಿ ಎಂ ಕೆ ನೇತೃತ್ವದ ವಿರೋಧ ಪಕ್ಷ ಇಂದು ನಡೆಸಲಿರುವ ಪ್ರತಿಭಟನೆಯ ಮೇಲೆ ನಿಗಾ ಇಡಲು ಡ್ರೋನ್ ಕ್ಯಾಮೆರಾಗಳನ್ನು ಬಳಸಬೇಕೆಂದು ರಾಜ್ಯ ಪೊಲೀಸರಿಗೆ ಮದಸ್ ಹೈಕೋರ್ಟ್ ನಿರ್ದೇಶಿಸಿದೆ ಪ್ರತಿಭಟನೆಯ ವಿರುದ್ದ ಸಲ್ಲಿಸಲಾಗಿದ್ದ ಮನವಿಯ ವಿಚಾರಣೆ ವೇಳೆ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಪ್ರತಿಭಟನಾಕಾರರಿಂದ ಹಾನಿಯಾದಲ್ಲಿ ನಾಯಕತ್ವ ವಹಿಸಿದ ಪಕ್ಷವೇ ಹೊಣೆಯಾಗುತ್ತದೆ ಎಂದು ತಿಳಿಸಲಾಗಿದೆ ನ್ಯಾಯಮೂರ್ತಿಗಳಾದ ವೈದ್ಯನಾಥನ್ ಹಾಗೂ ಆಶಾ ಅವರ ನ್ಯಾಯ ಪೀಠದ ಎದುರು ನಿನ್ನೆ ಈ ಪ್ರಕರಣವನ್ನು ತುರ್ತಾಗಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಯಿತು ಗಲಭೆಕೋರರಿಂದ ಹಿಂಸಾತ್ಮಕ ಪ್ರತಿಭಟನೆಯ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿಗೆ ಆದ ಹಾನಿ ಭರಿಸಲು ಹಾಗೂ ಕಾನೂನು ಸುವ್ಯವನ್ನೆ ಕಾಪಾಡಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ ಲಕ್ನೋದಲ್ಲಿ ನಿನ್ನೆ ಪತ್ರಿಕಾಗೋಷ್ಣಿಯಲ್ಲಿ ಮಾತನಾದಿದ ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಡಾ ದಿನೇಶ್ ಶರ್ಮ ಕಾರ್ಯವಿಧಾನವು ಈಗಾಗಲೇ ಆರಂಭವಾಗಿದೆ

ಒಂದು ವೇಳೆ ದಂಡವನ್ನು ಪಾವತಿಸಲಾಗದವರಾದರೆ ಅವರ ಆಸ್ತಿಯನ್ನೇ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದಿದ್ದಾರೆ ಉತ್ತರಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಮಾತುಕತೆ ನಡೆಸಿ ರಾಜ್ಯದಲ್ಲಿ ಸಿಎಎ ವಿರುದ್ದ ವದಂತಿ ಹರಡುತ್ತಿರುವವರ ಮೇಲೆ ನಿಗಾ ವಹಿಸುವಂತೆ ಹೇಳಿದ್ದಾರೆ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳು ಧಾರ್ಮಿಕ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ಅವರಿಗೆ ಸಿಎಎ ಯಾವ ಧರ್ಮದ ವಿರುದ್ದವೂ ಇಲ್ಲ ಹಾಗೂ ಇದರಿಂದ ಯಾರಿಗೂ ತೊಂದರೆ ಇಲ್ಲ ಎಂಬುದನ್ನು ಮನವರಿಕೆ ಮಾದಿಕೊಡುವಂತೆಯೂ ಅವರು ಸೂಚಿಸಿದ್ದಾರೆ ಹಿಂಸಾತ್ಮಕ ಪ್ರತಿಭಟನೆಗಳನ್ನು ನಡೆಸಿದವರು ವಿದ್ಯಾರ್ಥಿಗಳಲ್ಲ ಅವರು ಗೊಂಡಾಗಳು ಎನ್ನುವುದು ಪತ್ತೆಯಾಗಿರುವುದಾಗಿ ಅವರು ಹೇಳಿದರು ಕಾನೂನು ಕೈಗೆತ್ತಿಕೊಳ್ಳುವ ಜನರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಹ ಅವರು ನಿರ್ದೇಶನ ನೀಡಿದರು

ಭಾರತೀಯ ಒತ್ತೆಯಾಳುಗಳ ಬಿಡುಗಡೆಗೆ ಸಹಕರಿಸಿದ್ದಕ್ಕಾಗಿ ನೈಜೀರಿಯಾದ ನೌಕಾಪಡೆ ಮತ್ತು ಹಡಗು ನಿರ್ಮಾಣ ಕಂಪೆನಿ ಸೇರಿದಂತೆ ಎಲ್ಲರಿಗೂ ಅಲ್ಲಿರುವ ಭಾರತೀಯ ಉಚ್ಚಾಯುಕ್ತರ ಕಚೇರಿ ಅಭಿನಂದಿಸಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಶಾಂತಿ ಮತ್ತು ಐಕ್ಯತೆಯ ಸಂದೇಶ ಸಾರುವ ಉದ್ದೇಶದಿಂದ ಜಮ್ಮ ವಲಯದಲ್ಲಿ ನಿನ್ನೆ ಏಕತೆಗಾಗಿ ಓಟ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಅಲ್ಲಿಯ ಪೊಲೀಸ್ ವರಿಷ್ಣರಾದ ದಿಲ್ಬಾಗ್ ಸಿಂಗ್ ಓಟಕ್ಕೆ ಚಾಲನೆ ನೀಡಿದರು ಜಾತ್ಯಾತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಹಾಗೂ ಮಾದಕ ವಸ್ತುಗಳಿಂದ ದೂರವಿರಬೇಕು ಎಂದು ಯುವಜನರಿಗೆ ಅವರು ಮನವಿ ಮಾಡಿದರು ಏಕತೆಗಾಗಿ ಓಟ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲಾ ವರ್ಗಗಳಿಂದ ವಿಶೇಷವಾಗಿ ವಿದ್ಯಾರ್ಥಿಗಳಿಂದ ಅತ್ಯುತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಬೆಳಗಿನ ಜಾವ ತೀವ್ರ ಚಳಿಯನ್ನೂ ಲೆಕ್ಕಿಸದೇ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರು

ಜಮ್ಮು ಮತ್ತು ಶ್ರೀನಗರ ರಾಷ್ಟೀಯ ಹೆದ್ದಾರಿಯನ್ನು ಸತತ ಮೂರನೆಯ ದಿನವಾದ ಇಂದೂ ಸಹ ಮುಚ್ಚಲಾಗಿದೆ

ಹವಾಮಾನ ಸುಧಾರಿಸಿದರೆ ಮಾತ್ರ ಕಾಶ್ಮೀರ ಕಣಿವೆಯನ್ನು ದೇಶದ ಉಳಿದೆಡೆಗೆ ಸಂಪರ್ಕಿಸುವ ಈ ರಸ್ತೆಯನ್ನು ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಬಂಧಿತರೆಲ್ಲರೂ ಅಪರಾಧ ಹಿನ್ನೆಲೆ ಉಳ್ಳವರಾಗಿದ್ದು ಯಾರೂ ಕೂಡಾ ವಿದ್ಯಾರ್ಥಿಗಳಲ್ಲ ನಿನ್ನೆ ರಾತ್ರಿ ಪೊಲೀಸರು ನಡೆಸಿದ ದಾಳಿಯ ವೇಳೆ ಈ ಬಂಧನ ಮಾಡಲಾಗಿದೆ

ಜಮ್ಮು ಕಾಶ್ಟೀರ ಭಾಗಗದಲ್ಲಿ ಉಷ್ಣಾಂಶದಲ್ಲಿ ಸ್ವಲ್ಪ ಏರಿಕೆಯಾಗಿದ್ದು ನಡಗಿಸುವ ಚಳಿಯಿಂದ ಸ್ವಲ್ಪ ವಿರಾಮ ದೊರಕಿದೆ ಲಡಾಖ್ ಪ್ರಾಂತ್ಯದಲ್ಲಿ ತೀವ್ರ ಶೀತಗಾಳಿ ಮುಂದುವರೆದಿದ್ದು ಜನಜೀವನ ಬಾಧಿತವಾಗಿದೆ

ಅಗ್ನಿಶಾಮಕ ಅಧಿಕಾರಿ ಪಿ ರಹಂಗ್ಡಳಿ ಯಾರಿಗೂ ಗಾಯಗಳಾಗಿಲ್ಲ ಓರ್ವ ಮಹಿಳೆ ಸಹಿತ ಐವರನ್ನು ರಕ್ಷಿಸಲಾಗಿದೆ ಎಂದು ಮಾಹಿತಿ ನೀಡಿದರು

ಸರಣಿಯುದ್ದಕ್ಕೂ ಶ್ರೇಷ್ಠ ಪ್ರದರ್ಶನ ನೀಡಿದ ರೋಹಿತ್ ಸರಣಿ ಶ್ರೇಷ್ಠ ಗೌವರಕ್ಕೆ ಭಾಜನರಾಗಿದ್ದಾರೆ